ವಿಧಾನ ಪರಿಷತ್ ನಲ್ಲಿ ಸಂವಿಧಾನ ಕುರಿತು ಚರ್ಚೆ ಮುಂದುವರಿಕೆ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಡಿ

ಆದರೂ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿದ್ದಾರೆ

ಸೋಂಕು ಪರಡದಂತೆ ವಿದೇಶದಿಂದ ಬರುವ ಎಲ್ಲಾ ಪ್ರಯಾಣಿಕರ ತಪಾಸಣೆಯನ್ನು ಕೈಗೊಳ್ಳಲಾಗಿದೆ

ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಪಡಬೇಕಿಲ್ಲ

ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ಹರಿದಾಡುತ್ತಿರುವ ವದಂತಿಗಳು ನಿರಾಧಾರವಾಗಿರುವ ಹಿನ್ನೆಲೆಯಲ್ಲಿ ಜನರು ಆತಂಕಪಡಬೇಕಾಗಿಲ್ಲ ಮಾಧ್ವಮಗಳೂ ಸಪ ಸುದ್ದಿ ಪ್ರಸಾರಕ್ಷೆ ಮುನ್ನ ಅಧಿಕೃತ ಮಾಹಿತಿ ಪಡೆಯುವ ಮೂಲಕ ಸರ್ಕಾರದೊಂದಿಗೆ ಸಪಕರಿಸಬೇಕೆಂದು ಆರೋಗ್ಯ ಆಯುಕ್ತರು ಸ್ಪಷ್ಟನೆ ನೀಡಿದರು ಈ ಮಧ್ಯೆ ಕೊರೋನಾ ಸೋಂಕಿನ ಬಗ್ಗೆ ಕೊಡಗು ಜಿಲ್ಲೆಯ ಶ್ರವಾಸಿ ತಾಣಗಳು ರೆಸಾರ್ಟ್ಗಳು ವಸತಿ ಗೃಹಗಳು ಹಾಗೂ ಬಸ್ ನಿಲ್ದಾಣಗಳಲ್ಲಿ ಹೆಚ್ಚಿನ ನಿಗಾವಹಿಸುವಂತೆ ಜಿಲ್ಲಾಧಿಕಾರಿ ಆರೋಗ್ಯ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕೊರೋನಾ ಸೋಂಕಿನ ಪ್ರಕರಣಗಳು ವಿಶ್ವದಲ್ಲೆಡ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ನಾಣ ಇಲಾಖೆ ನಮಸ್ತೆ ಆಂದೋಲನವನ್ನು ಆರಂಭಿಸಿದೆ ಪರಿಚಿತರನ್ನು ಭೇಟಿಯಾದಾಗ ಕೈಕುಲುಕುವ ಅಥವಾ ಆಲಂಗಿಸಿಕೊಳ್ಳುವ ಬದಲು ಭಾರತೀಯ ಸಂಪ್ರದಾಯದಂತೆ ಕೈ ಮುಗಿಯಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ವವಾಗಿ ಇಂದು ಈ ಅಂದೋಲನಕ್ಕೆ ಚಾಲನೆ ನೀಡಲಾಗಿದೆ

ಬೆಳಗ್ಗೆ ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತಾವು ನಿನ್ನೆ ಸಲ್ಲಿಸಿರುವ ಹಕ್ಕುಚ್ಚುತಿ ನೋಟಸ್ ನಡಿ ವಿಷಯ ಪ್ರಸಾಪಿಸಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು ಆಗ ಆಡಳಿತ ಪಕ್ಷದವರು ಕೂಡಾ ಅಸಂವಿಧಾನಿಕ ಪದ ಬಳಸಿದ ರಮೇಶ್ ಕುಮಾರ್ ಅವರನ್ನು ಅಮಾನತು ಮಾಡಿ ಎಂದು ಒತ್ತಾಯಿಸಿದರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಉಭಯ ಕಡೆಯವರಿಂದ ತಮಗೆ ಹಕ್ಕು ಚ್ಚುತಿ ನೋಟಸ್ ಬಂದಿದೆ ತಾವು ನಿಯಮಾವಳ ಪ್ರಕಾರ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಮಾತನಾಡಲು ಇಭ್ಯರಿಗೂ ಅವಕಾಶ ಮಾಡಿಕೊಡುತ್ತೇನೆ ಎಂದು ಪುನರುಚ್ಚರಿಸಿದರು

ಮೂರನೇ ಬಾರಿಗೆ ಸಮಾವೇಶಗೊಂಡಾಗ ಪ್ರಶ್ನೋತ್ತರ ಕೈಬಿಟ್ಟು ಪಕ್ಷ ಚ್ಲುತಿ ಸೂಚನೆ ಕೈಗೊಳ್ಳಲು ಸಭಾಧ್ಯಕ್ಷರು ನಿರ್ಧರಿಸಿ ಪ್ರತಿಪಕ್ಷದ ನಾಯಕರಿಗೆ ಚರ್ಚೆಗೆ ಅವಕಾಶ ನೀಡಿದರು ಆದರೆ ತಮ್ಮ ಸೂಚನೆಯನ್ನು ಮೊದಲು ಚರ್ಚೆಗೆ ತೆಗೆದುಕೊಳ್ಳದೇಕೆಂದು ಆಡಳಿತ ಪಕ್ಷದ ಸದಸ್ಯರು ಪಟ್ಟು ಹಿಡಿದಿದ್ದರಿಂದ ಮೂರನೇ ಬಾರಿಗೆ ಸಮಾವೇಶವನ್ನು ಸಭಾಧ್ಯಕ್ಷರು ಮುಂದೂಡಿದರು ಈ ಮಧ್ಯೆ ರಮೇಶ್ ಕುಮಾರ್ ಅವರನ್ನು ಅಧಿವೇಶನ ಮುಗಿಯುವವರೆಗೂ ಅಮಾನತು ಮಾಡಬೇಕೆಂಬ ಆಡಳಿತ ಪಕ್ಷದ ಇನ್ನೊಂದು ಸೂಚನೆಯನ್ನು ಸಿದ್ದರಾಮಯ್ಯ ವಿರೋಧಿಸಿದರು ಜೆಡಿಎಸ್ ಸದನದಲ್ಲಿ ತಟಸ್ವ ನಿಲುವು ತಾಳಿತು ವಿಧಾನಪರಿಷತ್ನಲ್ಲಿ ಸಂವಿಧಾನ ಕುರಿತ ಚರ್ಚೆ ಇಂದು ಕೂಡಾ ಮುಂದುವರೆಯಿತು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳಸದಸ್ಯರಾದ ತೇಜಸ್ವಿನಿ ಗೌಡ ಶ್ರೀಕಂಠೇಗೌಡ ಮತ್ತಿತರರು ಚರ್ಚೆಯಲ್ಲಿ ಪಾಲ್ಗೊಂಡು ಭಾರತದ ಸಂವಿಧಾನದ ಶ್ರೇಷ್ಠತೆ ಕುರಿತು ಮಾತನಾಡಿದರು ಗೋವಿಂದ ಕಾರಜೋಳ ಮಾತನಾಡಿ ಸ್ವಾತಂತ್ವ ಬಂದಾಗಿನಿಂದಲೂ ಅಭಿವೃದ್ಧಿಯಾಗಿಲ್ಲ ಎಂಬುದು ಸುಳ್ಳು ಜನಸಂಖ್ಯೆ ಹೆಚ್ಚಾಗುತ್ತಿರುವುದಿಂದ ಅಭಿವೃದ್ದಿ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ ಜನಸಂಖ್ಯಾ ನಿಯಂತ್ರಣ ಅಗತ್ಯ ಎಂದು ಹೇಳಿದರು ತೇಜಸ್ಥಿನಿ ಗೌಡ ಮಾತನಾಡಿ ಸಂವಿಧಾನದ ರಕ್ಷಣೆ ಇರುವುದರಿಂದ ತಮ್ಮ ಹಕ್ಕು ಮಂಡಿಸಲು ಸಾಧ್ಯವಾಗಿದೆ ದೇಶದ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಸಾಮಾಜಕ ಸಮಾನತೆಗೆ ಹೆಚ್ಚು ಒತ್ತು ನೀಡಬೇಕು ಮಹಿಳೆಯರ ಮೀಸಲಾತಿಗಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗಿದೆ ಎಂದರು

ತೇಜಸ್ವಿನಿಗೌಡ ಮಾತು ಮುಂದುವರಿಸಿ ಎಲ್ಲಾ ವರ್ಗದ ಬಡವರಿಗೂ ವಿವಾಹ ಭಾಗ್ಯ ಸಿಗಬೇಕು ದೇಶದ ಪ್ರತಿಯೊಬ್ಬರಿಗೂ ಜೀವನ ಭದ್ರತೆ ಸಿಗಬೇಕು ಎಂದು ಹೇಳಿದರು ಭೋಜನ ವಿರಾಮದ ನಂತರ ಸದನ ಸಮಾವೇಶಗೊಂಡಾಗ ಸಂವಿಧಾನದ ಬಗ್ಗೆ ಮಾತನಾಡಿದ ಬಿಜೆಪಿ ಸದಸ್ಯ ನಾರಾಯಣಸ್ವಾಮಿ ಸಂವಿಧಾನ ಈ ನೆಲದ ಶ್ರೇಷ್ಪಗ್ರಂಥ ಎಂದು ಬಣ್ಣಿಸಿದರು ಮಧ್ಯಪ್ರವೇತಿಸಿದ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳಎಪ್ಪತ್ತು ವರ್ಷಗಳಾದರೂ ಸಪ ಮೀಸಲಾತಿ ಇನ್ನೂ ಗುರಿಮುಟ್ವಲ್ಲ ಎಂದು ಬೇಸರ ವ್ಲಕ್ತಪಡಿಸಿದರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರನ್ನಾಗಿ ಹಿರಿಯ ಕಾಂಗ್ರೆಸ್ ಮುಖಂಡ ಡಿ

ಸಿದ್ದರಾಮಯ್ಯ ಅವರನ್ನು ವಿಧಾನಸಭೆ ವಿರೋಧ ಪಕ್ಷ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಂದುವರೆಸಲಾಗಿದೆ ವಿಧಾನಸಭೆಯ ಮುಖ್ಯ ಸಜೇತಕರಾಗಿ ಶಾಸಕ ಅಜಯ್ ಸಿಂಗ್ ಹಾಗೂ ವಿಧಾನಪರಿಷತ್ ಮುಖ್ಯ ಸಜೇತಕರಾಗಿ ಎಂ ನಾರಾಯಣಸ್ವಾಮಿ ಅವರನ್ನು ನೇಮಕ ಮಾಡಿರುವುದಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ತಿ ಕೆ

ವೇಣುಗೋಪಾಲ್ ತಿಳಿಸಿದ್ದಾರೆ ಕೆಪಿಸಿ ನೂತನ ಅಧ್ಯಕ್ಷರಾಗಿ ನೇಮಕವಾಗಿರುವ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹಿರಿಯ ನಾಯಕರಾದ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಮಂದಿ ಗಣ್ಯರು ಶುಭ ಹಾರೈಸಿದ್ದಾರೆ

ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಕಾರ್ಯಕರ್ತರು ತಮ್ನ ಮೇಲೆ ಇರಿಸಿರುವ ವಿಶ್ವಾಸವನ್ನು ಪರಿಗಣಿಸಿ ಪಕ್ಷದ ಹೈಕಮಾಂಡ್ ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ದೊಡ್ಡ ಜವಾಬ್ಗಾರಿಯನ್ನು ತಮಗೆ ವಹಿಸಿದೆ ಯಾವುದೇ ಹುದ್ದೆಯಲ್ಲಿದ್ದರೂ ತಮ್ಮನ್ನು ತಾವು ಒಬ್ಬ ಕಾರ್ಯಕರ್ತನೆಂದೆ ಭಾವಿಸುವುದಾಗಿ ತಿಳಿಸಿದರು

ಪಂಚಾಯತ್ ಅಧ್ಯಕ್ಷ ಎಂ

ಚಿಕ್ಕನರಸಿಂಹಯ್ನ ಇಂದು ನಡೆದ ಮಾಸಿಕ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು ಬಳ್ದಾರಿ ಜಿಲ್ಲೆಯ ಮತದಾರರ ಅಂತಿಮ ಪಟ್ಟ ಸಿದ್ಲಗೊಂಡಿದ್ಲು ಮಹಿಳಾ ಮತದಾರರ ಸಂಖ್ಲೆ ಹೆಚ್ಲದೆ

ಈ ಗ್ರಾಮಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಮೂರೈಕೆ ಮಾಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ಎಂ ರವಿಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕೆಲಸ ಸ್ವಳಗಳಲ್ಲಿ ನಡೆಯುವ ಲೈಂಗಿಕ ಕಿರುಕುಳ ಸಮಾನತೆ ಫನತೆಯೊಂದಿಗೆ ಜೀವಿಸುವ ಹಕ್ಕ ಮತ್ತು ಯಾವುದೇ ವೃತ್ತಿಯನ್ನು ನಡೆಸ ಬಯಸುವ ಮಹಿಳೆಯ ಮೂಲಭೂತ ಪಕ್ಷುಗಳ ತೇಜೋವಧೆ ಮಾಡುವಂತಹ ದೊಡ್ಡ ಬೆದರಿಕೆಯಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ತೀರ್ಮ ನೀಡಿದೆ ಚಿಕ್ಕಬಳ್ನಾಪುರದ ಎಪಿಎಂಸಿ ಮಾರುಕಟ್ನೆಯಲ್ಲಿರುವ ಕೋಚಿಮುಲ್ ಕಚೇರಿಯಲ್ಲಿಂದು ಸಂಸ್ಥೆಯ ನಿರ್ದೇಶಕ ಎಂ